ನಿರ್ದೇಶನಾಲಯದಿಂದ ಮಾಜಿ ಹಣಕಾಸು ಸಚಿವ ಪಿ

ಜಮ್ಮು ಮತ್ತು ಕಾಶ್ಮೀರದಲ್ಲಿನ ದಕ್ಷಿಣ ಕಾಶ್ಮೀರದ ಅನಂತ ನಾಗ್ ಜಿಲ್ಲೆಯ ಬಿಜ್ಬೆಹರಾ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ನಿನ್ನೆ ಮಧ್ಯರಾತ್ರಿ ನಡೆಸಿದ ಭಯೋತ್ಸಾದಕರ ವಿರುದ್ದದ ಕಾರ್ಯಾಚರಣೆಯಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಗುಂಪಿಗೆ ಸೇರಿದ ಮೂವರು ಉಗ್ರರನ್ನು ಹತ್ಯೆ ಮಾಡಲಾಗಿದ್ಲು ಓರ್ವ ಯೋಧ ಗಾಯಗೊಂಡಿದ್ದಾರೆ ನಾಸಿರ್ ಛದ್ರೂ ಈ ಹಿಜ್ಬುಲ್ ಮುಜಾಹಿದ್ದೀನ್ ಗುಂಪಿನ ನಾಯಕನಾಗಿದ್ದು ಹತ್ನೆಯಾದ ಮತ್ತೊಬ್ಬ ಭಯೋತ್ಪಾದಕನನ್ನು ಜಾವೇದ್ ಅಹ್ಮದ್ ಎಂದು ಗುರುತಿಸಲಾಗಿದೆ ಇನ್ನೊಬ್ಬ ಭಯೋತ್ಪಾದಕನ ಗುರುತು ಪತ್ತೆ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಪೊಲೀಸ್ ಮಹಾನಿದೇರ್ಶಕ ದಿಲ್ಬಾಗ್ ಸಿಂಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ

ಘಟನೆಯಲ್ಲಿ ಓರ್ವ ಯೋಧರ ಕಾಲಿಗೆ ಗುಂಡೇಟು ತಗುಲಿದ್ದು ಅವರು ಆಸ್ಪತ್ರೆಯಲ್ಲಿ ಚೇತರಿಕೊಳ್ಳುತ್ತಿರುವುದಾಗಿ ಮಾಹಿತಿ ನೀಡಿದ್ದಾರೆ ಮೂರನೇ ಗುರುತು ಪತ್ತೆಯಾಗದ ಭಯೋತ್ಪಾದಕ ಜಮ್ಮ ಪ್ರಾಂತ್ಯದ ರಿಯಾಸಿ ಜಿಲ್ಲೆಗೆ ಸೇರಿದವನೆಂದು ಮೂಲಗಳು ತಿಳಿಸಿದ್ದರೂ ಅಧಿಕಾರಿಗಳು ಇದನ್ನು ಈವರೆಗೆ ಖಚಿತಪಡಿಸಿಲ್ಲ ಗುಂಡಿನ ಚಕಮಕಿ ನಡೆದ ಸ್ಥಳದಿಂದ ಶಸ್ತ್ರಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಭದ್ರತಾ ಪಡೆ ಮೂಲಗಳು ತಿಳಿಸಿವೆ ಭಯೋತ್ಪಾದಕರು ಪಜ಼ಲ್ಪೊರಾ ಬಿಜ್ಬೆಹೆರಾ ಪ್ರದೇಶದಲ್ಲಿ ಅದಗಿರುವ ಕುರಿತು ದೊರೆತ ಖಚಿತ ಮಾಹಿತಿ ಮೇರೆಗೆ ಭದ್ರತಾ ಪಡೆಗಳ ಜಂಟಿ ತಂದ ಈ ಕಾರ್ಯಾಚರಣೆ ನಡೆಸಿತೆಂದು ಭದ್ರತಾ ಪಡೆ ಮೂಲಗಳು ಮಾಹಿತಿ ನೀಡಿವೆ

ಕಾಶ್ಮೀರ ವಿಭಾಗದ ವಿಭಾಗೀಯ ಆಯುಕ್ತ ಅಕ್ಕದ್ ಖಾನ್ ಈ ವಿಷಯ ತಿಳಿಸಿದ್ದಾರೆ ಸಾರ್ವಜನಿಕ ಕರೆ ಕಚೇರಿಗಳ ಸ್ಲಾಪನೆಯ ಸ್ಥಳ ಮತ್ತಿತರ ಅಂಶಗಳ ಕುರಿತು ಅತಿ ಶೀಘ್ರವೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಬಿಎಸ್ಎನ್ಎಲ್ ಇಲಾಖೆಗೆ ಸಮಗ್ರ ಮಾಹಿತಿ ಒದಗಿಸಲಾಗುವುದು ಇಂದಿನಿಂದಲೇ ಕೆಲಸಗಳು ಆರಂಭವಾಗಲಿವೆ ಎಂದು ಅವರು ತಿಳಿಸಿದರು ಐಎನ್ಎಕ್ಟ್ ಮಿಡಿಯಾ ಪ್ರಕರನ ಸಂಬಂಧ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಮ್ ಅವರನ್ನು ತಿಹಾರ್ ಸೆರೆಮನೆಯಲ್ಲಿ ವಿಚಾರಣೆಗೆ ಒಳಪಡಿಸಿದ ನಂತರ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅವರನ್ನು ಬಂಧಿಸಿದ್ದಾರೆ

ಈಗ ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಚಿದಂಬರಂ ಅವರನ್ನು ಜಾರಿ ನಿರ್ದೇಶನಾಲಯ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಅಯೋಧ್ಯೆ ರಾಮ ಜನ್ಮ ಭೂ ವಿವಾದದ ವಿಚಾರಣೆ ಇಂದು ಪೂರ್ಣಗೊಳ್ಳಲಿದೆ ಎಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ನಾಯಮೂರ್ತಿ ರಂಜನ್ ಗೋಗೊಯ್ ತಿಳಿಸಿದ್ಲಾರೆ

ಜೆಜೆಎಫ್ ಪಕ್ಷದ ದುಶ್ಯಂತ್ ಚೌಟಾಲ ಇಂದು ಪಲ್ವಲ್ನಲ್ಲಿ ಹಾಗೂ ಇಂಡಿಯನ್ ನ್ಯಾಷನಲ್ ಲೋಕದಳ ಪಕ್ಷದ ಅಜಯ್ ಚೌಟಾಲ ಎಲೆನಾಬಾದ್ನಲ್ಲಿ ಚುನಾವಣಾ ರ್ನ್ಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮಹಾರಾಷ್ಟ್ರದಲ್ಲೂ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳ ನಾಯಕರಿಂದ ಪ್ರಚಾರ ಚುರುಕುಗೊಂಡಿದೆ ಮತದಾರರ ಮನವೊಲಿಕೆಗೆ ಪ್ರಯತ್ತಿಸುತ್ತಿರುವ ಹಲವು ವಕ್ಷಗಳ ವರಿಷ್ಠರು ತಮ್ಮ ಅಭ್ಯರ್ಥಿಗಳ ಪರವಾಗಿ ರಾಜ್ಯದೆಲ್ಲೆಡೆ ಬಿಡುವಿಲ್ಲದ ಪ್ರಚಾರದಲ್ಲಿ ನಿರತರಾಗಿದ್ಲಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಮುಂಬೈನ ಅಕೋಲಾ ಪರ್ತೂರ್ ಮತ್ತು ಖಾರ್ಫರ್ನಲ್ಲಿ ಪ್ರಚಾರ ನಡೆಸಲಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ಡವೀಸ್ ಮತ್ತು ರಾಜ್ಯದ ಕಂದಾಯ ಸಚಿವ ಚಂದ್ರಕಾಂತ್ ಪಾಟೀಲ್ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರು ರ್ನಾಲಿಗಳನ್ನು ನಡೆಸಲಿದ್ದಾರೆ ಎನ್ಸಿಪಿ ಅಧ್ಯಕ್ಷ ಶರದ್ ಪಾವಾರ್ ನವೀ ಮುಂಬೈನಲ್ಲಿ ಇಂದು ಸಂಜೆ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ

ಹರಿಯಾಣ ಮತ್ತು ಮಹಾರಾಷ್ಟ್ ವಿಧಾನಸಭಾ ಚುನಾವಣೆ ಮತದಾನದಂದು ಮತಗಟ್ಟಿ ಸಮೀಕ್ಷೆಗೆ ಚುನಾವಣಾ ಆಯೋಗ ನಿರ್ಬಂಧ ಹೇರಿದೆ

ತನ್ನ ಪೂರ್ವಾನುಮತಿ ಪಡೆಯದೇ ದಿನಪತ್ರಿಕೆಗಳಲ್ಲಿ ಪಕ್ಷಗಳ ಜಾಹೀರಾತು ಪ್ರಕಟಿಸಬಾರದೆಂದು ಎರಡೂ ರಾಜ್ಯಗಳ ರಾಜಕೀಯ ಪಕ್ಷಗಳು ಮತ್ತು ಉಮೇದುವಾರರಿಗೆ ಚುನಾವಣಾ ಆಯೋಗ ತಾಕೀತು ಮಾಡಿದೆ ಯಾವುದೇ ರೀತಿಯ ಮತಗಟ್ಟೆ ಸಮೀಕ್ಷೆ ನಡೆಸುವುದಾಗಲಿ ಮತ್ತು ಅದನ್ನು ವಿದ್ಯುನ್ಮಾನ ಮಾಧ್ಯಮದಲ್ಲಿ ಪ್ರಸಾರ ಮಾಡುವುದಕ್ಕೂ ಸಹ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ

ಈರುಳ್ಳಿ ಬೇಳೆಕಾಳು ಖಾದ್ಯತ್ವೆಲ ಮತ್ತು ಎಣ್ಣೆ ಬೀಜಗಳ ಬೆಲೆ ಏರಿಳಿತ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಸಗಟು ವರ್ತಕರು ಬಿದಿ ವ್ಯಾಪಾರಿಗಳು ಆಮದುದಾರರು ಮತ್ತು ರಫ್ತುದಾರರ ಜೊತೆ ದಿನನಿತ್ಯವೂ ಸಭೆಗಳನ್ನು ನಡೆಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಸೂಚನೆ ನೀಡಿದೆ ಡಿಸೆಂಬರ್ ಅಂತ್ಯದವರೆಗೆ ನಾನಾ ಹಬ್ಬಗಳು ಇರುವುದರಿಂದ ಅಗತ್ಯ ಆಹಾರ ವಸ್ತುಗಳ ಬೆಲೆ ಏರಿಳಿತ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಸರ್ಕಾರ ಈ ಸೂಚನೆ ನೀಡಿದೆ ಅಗತ್ಯ

ದೇಶಾದ್ಯಂತ ಜನರಿಗೆ ಬೇಳೆಕಾಳು ಸೇರಿದಂತೆ ಅಗತ್ಯ ಆಹಾರ ಪದಾರ್ಥಗಳು ಸರಾಗವಾಗಿ ಲಭ್ಯವಾಗುವಂತೆ ಮಾಡಲು ಸಮರ್ಪಕ ನೀತಿಗಳನ್ನು ಸೂಕ್ತ ಸಮಯದಲ್ಲಿ ಶಿಫಾರಸು ಮಾದಲಾಗುವುದು ಎಂದು ಸಮಿತಿ ತಿಳಿಸಿದೆ ಹಿಂಗಾರು ಈರುಳ್ಳಿ ಬೆಳೆ ಬರುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಬೆಲೆ ಸ್ಹಿರತೆ ಕಾಯ್ದುಕೊಂದು ದರ ಇಳಿಕೆಯಾಗುವ ನಿರೀಕ್ಷೆ ಇದೆ ಎಂದು ಕೃಷಿ ವಲಯದ ಪ್ರತಿನಿಧಿಗಳು ತಿಳಿಸಿದ್ದಾರೆ

ಚಂಡೀಗಢ ಚೆನ್ನೈ ದೆಹಲಿ ಹೈದ್ರಾಬಾದ್ ಇಂದೋರ್ ಮುಂಬೈ ಪುನಾ ಶಿಲಾಂಗ್ ಮತ್ತು ತಿರುವನಂತಪುರಂ ನಗರಗಳನ್ನು ಈ ಉದ್ದೇಶಕ್ಕಾಗಿ ಆಯ್ಕೆ ಮಾಡಲಾಗಿದೆ ಮಾಧ್ಯಮ ಮತ್ತು ಮನರಂಜನಾ ವಲಯದ ಅಭ್ಯರ್ಥಿಗಳಿಗೆ ಸುಧಾರಿತ ಹಾಗೂ ವಿಶ್ವದರ್ಜೆಯ ಕೌಶಲ್ಯ ತರಬೇತಿ ನೀಡಲು ಈ ಹೊಸ ಸಂಸ್ಟೆಗಳನ್ನು ಸ್ಥಾಪಿಸಿ ವ್ಯವಸ್ಥೆಯನ್ನು ಇನ್ನಷ್ಟು ಅಭಿವೃದ್ದಿ ಪಡಿಸಲಾಗುವುದು ಎಂದು ಸಚಿವ ಮಹೇಂದ್ರನಾಥ್ ಪಾಂಡೆ ತಿಳಿಸಿದ್ದಾರೆ ಕ್ಸೆಡಿಕರು ವಿವಿಧ ಪ್ನೆರುಗಳ ಕೊಳಿಗಳನ್ನು ಸುಡುತ್ತಿರುವುದರಿಂದ ಹೆಚ್ಚುತ್ತಿರುವ ವಾಯುಮಾಲಿನ್ನ ಕುರಿತು ದ್ವೆನಂದಿನ ವರದಿ ನೀಡಲು ಸಿಬ್ಬಂದಿ ನೇಮಿಸುವಂತೆ ಉತ್ತರ ಪ್ರದೇಶ ಹರಿಯಾಣ ಮತ್ತು ಪಂಜಾಬ್ ರಾಜ್ಯ ಸರ್ಕಾರಗಳಿಗೆ ರಾಷ್ಟೀಯ ಹಸಿರು ನ್ಯಾಯಾಧೀಕರಣ ಸೂಚನೆ ನೀಡಿದೆ ದೆಹಲಿಯಲ್ಲಿ ಗಾಳಿಯ ಗುಣಮಟ್ಲ ದಿನೇದಿನೆ ಕ್ಷೀಣಿಸುತ್ತಿದೆ ಎಂದು ಹಸಿರು ನ್ಯಾಯಾಧೀಕರಣ ತಿಳಿಸಿದೆ

ಇದರಿಂದ ಜನರಿಗೆ ಮಾರಣಾಂತಿಕ ರೋಗಗಳು ಹರಡುತ್ತಿವೆ ಎಂದು ನ್ಯಾಯಾಧೀಕರಣ ತಿಳಿಸಿದೆ ನಾನಾ ಬೆಳೆಗಳ ಕೂಳೆಗಳನ್ನು ಸುಡದಂತೆ ರೈತರಲ್ಲಿ ಜಾಗ್ಬತಿ ಮೂಡಿಸುವಂತೆ ಅದು ಮೂರು ರಾಜ್ಯಗಳಿಗೆ ತಾಕೀತು ಮಾಡಿದೆ ಕೃಷಿಕರಿಗೆ ಕೂಳೆ ಕೀಳುವ ಉಪಕರಣಗಳನ್ನು ಸರ್ಕಾರಗಳು ಒದಗಿಸಿಲ್ಲ ಎಂದು ರಾಷ್ಟೀಯ ಹಸಿರು ನ್ಯಾಯಾಧೀಕರಣದ ಮುಖ್ಯಸ್ಥ ನ್ಯಾಯಮೂರ್ತಿ ಆದರ್ಶಕುಮಾರ್ ಗೋಯಲ್ ತೀವ್ರ ಕಳವಳ ವ್ಯಕ್ತಪದಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ಕಲ್ಯಾಣ ಯೋಜನೆಗಳ ಸಮರ್ಪಕ ಅನುಷ್ಠಾನವನ್ನು ಜಿಲ್ಲಾ ಮಟ್ಟದಲ್ಲಿ ಪರಿಶೀಲಿಸಲು ಅಲ್ಲಿಯ ಸರ್ಕಾರ ಮಹಿಳಾ ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸಿದೆ

ಉಜ್ವಲ ಯೋಜನೆ ಇಂದ್ರಧನುಷ್ ಅಭಿಯಾನ ತ್ರಿವಳಿ ತಲಾಖ್ ಮತ್ತು ಮಹಿಳೆಯರ ಸುರಕ್ಷತೆ ಕ್ರಮಗಳಂತಹ ಹಲವು ಸರ್ಕಾರಿ ಯೋಜನೆಗಳ ಬಗ್ಗೆ ಮಹಿಳೆಯರಲ್ಲಿ ಜಾಗ್ಪತಿ ಮೂಡಿಸಬೇಕೆಂದು ಸಹ ಈ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ

ನವೆಂಬರ್ ಒಂದರಿಂದ ಬೆಂಗಳೂರಿಗೆ ಸೀಮಿತವಾಗಿ ಭಯೊತ್ವಾದನಾ ನಿಗ್ರಹ ದಲ ಆರಂಭಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಗ್ವಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ